ಜನರ ಆರೋಗ್ಯ ಸುಧಾರಣೆಯಾಗಲಿದೆ ಕೋವಿಡ್ ಸಂಕಷ್ಷದ ನಡುವೆಯೂ ಪ್ರತಿದಿನ ಒಂದು ಲಕ್ಷ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ ಕಲ್ತಿಸುವ ಕೆಲಸ ನಡೆಯುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ನಿನ್ನೆ ರಾಜೀನಾಮೆ ಸಲ್ಲಿಸಿದ್ಗಾರೆ ರಾಜ್ಯಪಾಲರಾದ ಬೇಬಿ ರಾಣಿ ಮೌರ್ಯ ಈ ರಾಜೀನಾಮೆಯನ್ನು ಅಂಗೀಕರಿಸಿದ್ಲು ನೂತನ ಮುಖ್ಯಮಂತ್ರಿ ನೇಮಕವಾಗುವರೆಗೆ ಪಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾವತ್ ಅವರಿಗೆ ಸೂಚಿಸಿದ್ದಾರೆ ಬಿಜೆಪಿ ಶಾಸಕಾಂಗ ಪಕ್ಷದ ತನ್ನ ನೂತನ ನಾಯಕನ ಆಯ್ಲಿಗಾಗಿ ಡೆಪ್ರಡೂನ್ ನಲ್ಲಿ ಇಂದು ಸಭೆ ನಡೆಸಲಿದೆ ಎಂದು ನಮ್ಮ ಬಾತ್ನೀದಾರರು ವರಿದಿ ಮಾಡಿದ್ದಾರೆ ಸಭೆಯಲ್ಲಿ ಕೇಂದ್ರದ ವೀಕ್ಷಕರು ಹಾಜರಿರುತ್ತಾರೆ ಕೇಂದ್ರ ಸಚಿವ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಾ ರಮೇಶ್ ಪೋಖ್ರಿಯಾಲ್ ನಿತಾಂಕ್ ರಾಜ್ನಸಭಾ ಸದಸ್ಯ ಅನಿಲ್ ಭಲೂನಿ ರಾಜ್ನ ಖಾತೆ ಸಚಿವ ಡಾ ಧನ್ ಸಿಂಗ್ ರಾವತ್ ಅವರ ಪೆಸರುಗಳನ್ನು ನೂತನ ಮುಖ್ಯಮಂತ್ರಿ ಹುದ್ಲೆಗೆ ಪರಿತೀಲಿಸಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೋವಿಡ್ ಲಸಿಕೆ ಶ್ವಿತಿಗತಿ ಮತ್ತು ಪ್ರಗತಿ ಕುರಿತು ಪ್ರಧಾನಮಂತ್ರಿ ಅವರ ಪ್ರಧಾನ ಕಾರ್ಯದರ್ಶಿ ಡಾ

ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಭೆಯಲ್ಲಿ ಪರಾಮರ್ಶೆ ನಡೆಸಲಾಯಿತು ರಾಜ್ಜಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಸಿಕೆ ನೀಡಿಕೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಮುಖ್ಯಕಾರ್ಯದರ್ಶಿಗಳು ಹಾಗೂ ಇತರ ಅಧಿಕಾರಿಗಳು ಸಭೆಯಲ್ಲಿ ಭಾಗಿವಹಿಸಿದ್ದರು

ದೇಶದಲ್ಲಿ ತ್ವರಿತದಲ್ಲೇ ಒಟ್ಟಾರೆ ಎರಡೂವರೆ ಕೋಟಿ ಲಸಿಕೆ ನೀಡಲಾಗುತ್ತಿದ್ದು ಇದು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಲಸಿಕೆ ನೀಡುತ್ತಿರುವ ಪ್ರಕ್ರಿಯೆ ಆಗಿದೆ ಜಗತ್ತಿನ ಬೃಹತ್ ಲಸಿಕೆ ನೀಡಿಕೆ ಆಂದೋಲನದ ಯಶಸ್ಸಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಅಧಿಕಾರಿಗಳನ್ನು ಡಾ

ಮಿಶ್ರ ಪ್ರಶಂಸಿಸಿದ್ದಾರೆ ಇದೇ ಗತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಸಪ ಅವರು ಸೂಚಿಸಿದ್ಲಾರೆ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಮಾತನಾಡಿ ಲಸಿಕೆ ನೀಡಿಕೆಯನ್ನು ಮತ್ತಷ್ಟು ತ್ವರಿತಗೊಳಿಸಿ ಸಾಧ್ಯವಾದಷ್ಟು ಅರ್ಹರಿಗೆ ಲಸಿಕೆ ಸಿಗುವಂತೆ ಮಾಡಬೇಕೆಂದು ರಾಜ್ಯಗಳು ಮುಂದಿನ ಮೂರು ತಿಂಗಳಿಗಾಗಿ ಈ ನಿಟ್ಟಿನಲ್ಲಿ ವಿವರ ಮಾರ್ಗ ನಕಾತೆ ಸಿದ್ದಪಡಿಸಬೇಕು ಎಂದು ಸಲಹೆ ನೀಡಿದರು ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲಸಿಕೆಯ ಕೊರತೆ ಇಲ್ಲ ಎಂದು ಸಭೆಗೆ ತಿಳಿಸಲಾಗಿದೆ

ಭಾರತ ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಸಹಭಾಗಿತ್ವದ ಪ್ರಗತಿ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಯೋಶಿಹಿದೆ ಸುಗಾ ಜತೆ ನಿನ್ನೆ ಫಲಪ್ರದ ಸಂಭಾಷಣೆ ನಡೆಸಿದರು ಪರಸ್ಪರ ನಂಬಿಕೆ ಮತ್ತು ಪಂಚಿಕೆಯ ಮೌಲ್ಲಗಳಿಂದ ಕೂಡಿದ ಹಾಗೂ ಕಳೆದ ಪಲವು ವರ್ಷಗಳಿಂದ ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಹಾಗೂ ಜಾಗತಿಕ ಸಹಭಾಗಿತ್ವದ ಸಕಾರಾತ್ಸಕ ನಡೆಗೆ ಉಭಯ ನಾಯಕರು ತೃಪ್ತಿವ್ಯಕ್ತಪಡಿಸಿದ್ದಾರೆ

ಜತೆಗೆ ನಿರ್ದಿಷ್ಟ ಕೌಶಲ್ಯಪೂರ್ಣ ಕಾರ್ಮಿಕರ ಮೇಲಿನ ಸಹಕಾರ ಒಪ್ಪಂದಕ್ಕೆ ಇತ್ತೀಚಿಗೆ ಸಹಿ ಪಾಕಿರುವುದಕ್ಕೆ ಅವರು ತ್ಯಪ್ತಿವ್ಯಕ್ತಪಡಿಸಿದ್ದಾರೆ ಮಾತುಕತೆಯ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ಲು ಸಾಮಾನ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಎರಡೂ ದೇಶಗಳು ಸಹಭಾಗಿತ್ವದ ಪ್ರಮುಖ ಪಾತ್ರವಹಿಸುತ್ತದೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ

ಅವರೊಂದಿಗೆ ಆಸ್ವೇಲಿಯಾದ ಪ್ರಧಾನಿ ಸ್ಟಾಟ್ ಮಾರಿಸನ್ ಜಪಾನ್ ಪ್ರಧಾನಿ ಯೋಶಿಹಿದೆ ಸುಗಾ ಮತ್ತು ಅಮೆರಿಕ ಅಧ್ಯಕ್ಷ ಜೋಸೆಫ್ ಆರ್ ಬೈಡನ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಸಮಾಲೋಚಿಸುವ ನಾಯಕರು ಮುಕ್ತ ತೆರೆದ ಮನಸ್ಸಿನ ಹಾಗೂ ಭಾರತ ಪೆಸಿಫಿಕ್ ವಲಯಗಳನ್ನು ಒಳಗೊಂಡ ವಿಷಯಗಳಲ್ಲಿ ಸಹಕಾರದ ಪ್ರಾಯೋಗಿಕ ಕ್ಷೇತ್ರಗಳ ಬಗ್ಗೆ ವಿಚಾರ ವಿನಿಮಯ ನಡೆಸುವವರು ಅಗ್ರಸಭೆಯಲ್ಲಿ ಸಮಕಾಲೀನ ಸವಾಲುಗಳಾದ ಶ್ವಿತಿಸ್ವಾಪಕ ಪೂರೈಕೆ ಸರಪಳಿಗಳು ಉದಯೋನ್ನುಖ ಮತ್ತು ನಿರ್ಣಾಯಕ ತಂತ್ರಜ್ಞಾನಗಳು ಕಡಲ ಸುರಕ್ಷತೆ ಮತ್ತು ಹವಾಮಾನ ಬದಲಾವಣೆಯ ಬಗ್ಗೆಯೂ ಅಭಿಪ್ರಾಯಗಳನ್ನು ವಿನಿಮಯ ನಡೆಯಲಿದೆ

ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸಿದ ಸಚಿವರು ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಕೈಗಾರಿಕೆ ಸ್ವಾಪನೆ ಮಾಡುವವರಿಗೆ ವಿದ್ಯುತ್ ಶುಲ್ಕದಲ್ಲಿ ರಿಯಾಯಿತಿ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ನೀಡಲಾಗಿದೆ ಎಂದು ಹೇಳಿದರು ರಾಜ್ಲದಲ್ಲಿ ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಎಂದು ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದರು ನಗರಾಭಿವೃದ್ದಿ ಸಚಿವ ಬಿ ಎ ಬಸವರಾಜ್ ರಾಜ್ಯದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಮೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ತಮಿಳುನಾಡಿಗೆ ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಆಗಮಿಸಿದ್ದಾರೆ

ರಾಜ್ಯಪಾಲ ಭನ್ವಾರಿಲಾಲ್ ಪುರೋಹಿತ್ ಘಟಿಕೋತ್ಸದ ಅಧ್ಯಕ್ಷತೆ ವಹಿಸುವವರು

ಜಮ್ನು ಮತ್ತು ಕಾಶ್ನೀರದ ಉತ್ತರ ಕಾಶ್ನೀರ್ ನ ಬಾರಾಮುಲ್ಲಾ ಜಿಲ್ಲೆಯ ಸೋಪೋರ್ ಪ್ರದೇಶದ ತುಜ್ಜಾರ್ ಗ್ರಾಮದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಭಯೋತ್ಪಾದಕ ಪತನಾಗಿದ್ದಾನೆ ಅವನ ಗುರುತನ್ನು ಇನ್ನೂ ಪಕ್ತೆ ಪಚ್ಚಬೇಕಿದೆ ಫಟನಾ ಸ್ವಳದಿಂದ ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಟಲಾಗಿದೆ

ಈ ಪುಸ್ತಕಗಳು ಶಂಕರ ಭಾಷ್ಯದಿಂದ ಒಡಿದು ಭಾಷಾನುವಾದದವರೆಗೆ ಸೂಕ್ಷ್ಮ ವ್ಯತ್ಯಾಸ ಸಹಿತ ವೈವಿಧ್ಯಮಯ ಮೂಲ ಬರವಣಿಗೆಯಲ್ಲಿವೆ